ಬ್ರೀಟಿಷರ ದಾಸ್ತದಿಂದ ಮುಕ್ತಗೊಂಡು ದೇಶ ಸ್ವತಂತ್ರಗೊಂಡ ಸಡಗರದ ದಿನ

ಅದಕ್ಕಾಗಿ ಸಿದ್ದತೆಗಳು ಪೂರ್ಣಗೊಂಡಿವೆ

ಎಸ್ ಯಡಿಯೂರಪ್ಪ ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಲಿದ್ದಾರೆ ದೇಶದಲ್ಲಿ ವ್ಯಾಪಿಸಿರುವ ಕೊರೊನಾ ಸೋಂಕು ಹಿನ್ನೆಲೆ ಈ ಬಾರಿಯ ಸ್ವಾತಂತ್ಯ ದಿನಾಚರಣೆ ಒಂದಿಷ್ಟು ನಿರ್ಬಂಧಕ್ಕೊಳಪಟ್ಟು ಆಚರಣೆಯಾಗುತ್ತಿದೆ ಈ ಬಾರಿಯ ಸಮಾರಂಭಕ್ಕೆ ಸಾರ್ವಜನಿಕರ ಪ್ರವೇಶ ಇರುವುದಿಲ್ಲ ಮತ್ತು ಯಾವುದೇ ಸಾಂಸ್ಟೃತಿಕ ಕಾರ್ಯಕ್ರಮ ನಡೆಯುವುದಿಲ್ಲ ಸ್ವಾತಂತ್ರ ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ನಮ್ನ ಸ್ನಾತಂತ್ರ್ತ ಹೋರಾಟದಆದರ್ಶಗಳು ಆಧುನಿಕ ಭಾರತದ ಬುನಾದಿಯಾಗಿವೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅಭಿಪ್ರಾಯಪಟ್ಟಿದ್ದಾರೆ

ಭಾರತ ಮಾತೆಯನ್ನು ವಿದೇಶಿ ದಬ್ಲಾಳಿಕೆಯಿಂದ ವಿಮೋಚನೆಗೊಳಿಸಿ ಆಕೆಯ ಮಕ್ಕಳ ಭವಿಷ್ಯವನ್ನು ಸುಭದ್ರಗೊಳಿಸುವ ಧ್ಯೇಯಕ್ಕೆ ಅವರು ಬದ್ದರಾಗಿದ್ದರು ಅವರ ವಿಚಾರಗಳು ಮತ್ತು ಕ್ರಿಯೆಗಳು ಭಾರತಕ್ಕೆ ಒಂದು ಆಧುನಿಕ ದೇಶದ ವ್ಯಕ್ತಿತ್ವವನ್ನು ರೂಪಿಸಿದವು ಎಂದರು ಸ್ಥಾತಂತ್ರ್ಯ ಚಳವಳಿಯ ಮಾರ್ಗದರ್ಶಕರಾಗಿದ್ದ ಮಹಾತ್ಮಾ ಗಾಂಧಿ ಅವರ ವಿಚಾರ ಚಿಂತನೆಗಳಲ್ಲಿ ಜಗತ್ತು ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದೆ ಈ ವರ್ಷ ಸ್ವಾತಂತ್ರ್ಯ ದಿನದ ಆಚರಣೆ ಒಂದಿಷ್ಟು ನಿರ್ಬಂಧಕ್ಕೊಳಪಟ್ಟಿರುತ್ತದೆ ಎಲ್ಲಾ ಚಟುವಟಿಕೆಗಳಿಗೆ ಅಡ್ಡಿಯುಂಟು ಮಾಡಿ ಭಾರಿ ಪೂಣ ಹಾನಿಯನ್ನುಂಟು ಮಾಡಿರುವ ಮಾರಕ ವೈರಾಣುವನ್ನು ಇಡೀ ಜಗತ್ತು ಎದುರಿಸುತ್ತಿದೆ ಅಗಾಧ ಸವಾಲೊಂದು ಉಂಟಾಗಬಹುದು ಎಂದು ಊಹಿಸಿದ ಕೇಂದ್ರ ಸರ್ಕಾರ ಸಕಾಲಕ್ಷೆ ಪರಿಣಾಮಕಾರಿಯಾಗಿ ಕ್ರಮ ಕೈಗೊಂಡಿದ್ದು ಭರವಸೆದಾಯಕವಾಗಿತ್ತು ಎಂದು ರಾಮನಾಥ ಕೋವಿಂದ್ ಹೇಳಿದರು

ಪ್ರಸನ್ನಕುಮಾರ್ ಆಯ್ಲೆಯಾಗಿದ್ದಾರೆ ಅತ್ಯುತ್ತಮ ಸೇವಾ ಪದಕಕ್ಕೆ ಡಿವೈಎಸ್ ಪಿಗಳಾದ ಆರ್ ಹೇಮಂತ್ಕುಮಾರ್ ಪರಮೇಶ್ವರ್ ಹೆಗಡೆ ಆರ್

ಎಂ ಶೈಲೇಂದ್ರ ಅರುಣ್ ನಾಗೇಗೌಡ ಎಚ್

ಸತೀಶ್ ಆಯ್ಕೆಯಾಗಿದ್ದಾರೆ ಉಳಿದಂತೆ ಸಿ

ದಿವಾಕರ್ ಜಿ

ರುದ್ರೇಶ್ ಬಿ

ಲಕ್ಷ್ಮಿನಾರಾಯಣ ಎಂ

ಚಂದೇಕರ್ ಕೆ ಜಯಪ್ರಕಾಶ್ ಎಚ್

ಬಾಳಿಕಾಯಿ ಹಾಗೂ ಕೆ ಹೊನ್ನಪ್ಪ ಅವರು ಕೂಡ ಅತ್ಯುತ್ತಮ ಸೇವಾ ಪದಕಕ್ಕೆ ಆಯ್ಕೆಯಾಗಿದ್ದಾರೆ

ಈ ಐತಿಹಾಸಿಕ ದಿನದಂದು ನಮ್ನ ದೇಶದ ನಿರ್ಮಾತ್ಯಗಳಿಗೆ ಶ್ರೇಷ್ಠ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಈ ನೆಲದ ಎಲ್ಲಾ ವೀರ ಪುತ್ರರು ವೀರ ವನಿತೆಯರು ಸವಾಲಿನ ಪರಿಸ್ವಿತಿಯಲ್ಲೂ ದೇಶದ ಸ್ನಾತಂತ್ರ್ಯಕ್ನಾಗಿ ಪೂಣ ತ್ಯಾಗ ಮಾಡಿದ ಸೇನಾ ಪಡೆಗಳು ಸ್ವಾತಂತ್ರ ಹೋರಾಟಗಾರರು ಮತ್ತು ಇತರೆ ಸಂಸ್ಥೆಗಳು ಅಭಿನಂದನೆಗೆ ಅರ್ಹರು ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಸ್ವಾತಂತ್ರ್ಯದಿನದ ಸಂದರ್ಭ ಜನತೆಗೆ ಸಂತೋಷ ಸಂಭ್ರಮ ತರಲಿ ಎಂದು ಹಾರೈಸಿದ್ದಾರೆ ಸಮಾಜದಲ್ಲಿ ಶಾಂತಿ ಕದಡುವ ಶಕ್ತಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ ಶೆಟ್ವರ್ ಹೇಳಿದ್ದಾರೆ ಗದಗನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರ ಗಲಭೆ ಪೂರ್ವ ನಿಯೋಜಿತ ಕೃತ್ತ ಇದರಲ್ಲಿ ಕೆಲವು ಸಂಘಟನೆಗಳ ಪಾತ್ರ ಕುರಿತು ಮಾಹಿತಿ ಲಭ್ಯವಾಗಿದೆ ಈ ಕುರಿತು ತನಿಖೆ ನಡೆಯುತ್ತಿದೆ ಎಂದರು ಕಾಂಗ್ರೆಸ್ ಪಕ್ಷದ ಕೆಲವು ಜನಪ್ರತಿನಿಧಿಗಳು ಜಾತಿ ಧರ್ಮದ ಆಧಾರದಲ್ಲಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಸಮಾಜಘಾತುಕ ಶಕ್ತಿಗಳಿಗೆ ಬೆಂಬಲ ನೀಡುತ್ತಿದ್ದಾರೆ ಸಮಾಜ ಸಮಾಜದ ವ್ಯವಸ್ಥೆ ಕಾನೂನು ಸುವ್ಯವಸ್ಟೆ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಎಂದು ಟೀಕಿಸಿದರು

ಜೆ ಹಳ್ಳಿಯಲ್ಲಿ ನಡೆದ ಫಟನೆ ಸಾಮಾಜಿಕ ನ್ವಾಯದ ಪ್ರತಿಪಾದಕರು ಎಂದು ಕರೆದುಕೊಳ್ಳುವ ಕಾಂಗ್ರೆಸ್ ನಾಯಕರ ಬಣ್ಣ ಬಯಲು ಮಾಡಿದೆ ಎಂದು ಉಪ ಮುಖ್ಯಮಂತ್ರಿ ಲಕ್ಷ್ಣಣ ಸವದಿ ಹೇಳಿದ್ದಾರೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಮಾಜಘಾತುಕ ವಿಚ್ದಿದ್ರಕಾರಿ ಶಕ್ತಿಗಳನ್ನು ಬೆಂಬಲಿಸುತ್ತಾ ಶಾಂತಿ ಸಾಮರಸ್ಜ ಮಾತ್ರವಲ್ಲ ರಾಜ್ಯದ ಘನತೆಯನ್ನು ಹಾಳುಮಾಡುವ ಕ್ಷುಲ್ಲಕ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ

ಈ ತಿಂಗಳ ಕೊನೆಗೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡು ಯಾವ ಆದೇಶ ನೀಡಲಿದೆ ಎನ್ನುವುದನ್ನು ಕಾಯುತ್ತಿದ್ದೇವೆ ಎಂದರು ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ವಾರಾಂತ್ವದಲ್ಲಿ ಕನಿಷ್ಠ ಎರಡು ಸಾವಿರ ವೈದ್ಯರು ಹೆಚ್ಚುವರಿಯಾಗಿ ಲಭ್ಯರಾಗಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ವೈದ್ಯರಿಂದ ಜನರು ಹೆಚ್ಚಿನದನ್ನು ನಿರೀಕ್ಷಿಸುತ್ತಿದ್ದಾರೆ ಇದೊಂದು ಪವಿತ್ರ ಹೊಣೆಗಾರಿಕೆಯಿರುವ ವೃತ್ತಿಯಾಗಿದ್ದು ಭವಿಷ್ಯದಲ್ಲಿ ಇದರ ಮೌಲ್ಯಗಳನ್ನು ಎತ್ತಿಹಿಡಿಯಬೇಕು ಎಂದು ಡಾ ಸುಧಾಕರ ವೈದ್ಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು

ಕೊರೊನಾ ಹಿನ್ನೆಲೆ ಈ ಬಾರಿ ಜಿಲ್ಲೆಯಾದ್ದಂತ ಸಾರ್ವಜನಿಕ ಸ್ವಳಗಳಲ್ಲಿ ಗಣೇಶಮೂರ್ತಿ ಪ್ರತಿಷ್ಠಾಪನೆ ವಿಸರ್ಜನೆ ಹಾಗೂ ಮೆರವಣಿಗೆ ನಿಷೇಧಿಸಲಾಗಿದೆ ಎಂದು ಉತ್ತರಕನ್ನಡ ಜಿಲ್ಲಾಧಿಕಾರಿ ಡಾ ಹರೀಶಕುಮಾರ್ ಹೇಳಿದ್ದಾರೆ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ನಿನ್ನೆ ಅಧಿಕಾರಿಗಳ ಸಭೆ ನಡೆಸಿದ ಅವರು ಸರ್ಕಾರದ ಆದೇಶದನ್ವಯ ಮನೆ ಮತ್ತು ದೇವಸ್ಥಾನದಲ್ಲಿ ಮಾತ್ರ ಗಣೇಶಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶವಿದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ನದಿ ಕೆರೆ ಕೊಳ ಬಾವಿ ಮತ್ತು ಕಲ್ಯಾಣಿಗಳಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂತಿಲ್ಲ ಮನೆಯಲ್ಲೇ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳನ್ನು ಮನೆ ಆವರಣದಲ್ಲಿಯೇ ವಿಸರ್ಜನೆ ಮಾಡಬೇಕು

ರಾಜ್ಯದಲ್ಲಿ ಪ್ರವಾಹ ನಿರ್ವಹಣೆಗಾಗಿ ಮಹಾರಾಷ್ಟ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳನ್ನು ಒಳಗೊಂಡ ಸಮಿತಿ ನೇಮಕ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ರಾಯಚೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು ಸಮಿತಿ ನೇಮಕ ಮಾಡಿರುವುದರಿಂದ ರಾಜ್ಯದ ಜನತೆ ಪ್ರವಾಹದ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಎಂದರು